ವೆಂಕಯ್ಲ ನಾಯ್ಡು ಅವರಿಂದ ಲೋಕಾರ್ಪಣೆ

ಆ ಐತಿಹಾಸಿಕ ಕ್ಷಣಕ್ನಾಗಿ ಕೌತುಕ ಮನೆ ಮಾಡಿದೆ

ಇದಕ್ಕಾಗಿ ಅತ್ಯಂತ ಸಂಕೀರ್ಣವಾದ ಲ್ಯಾಂಡರ್ ವಿಕ್ರಂನ ಶಕ್ತಿ ಮೂಲವನ್ನು ಬಳಸಿಕೊಳ್ಳಲಾಗುತ್ತಿದೆ

ಶಿವನ್ ತಿಳಿಸಿದ್ದಾರೆ ಇಸ್ರೋದಿಂದ ಇದೇ ಮೊದಲ ಬಾರಿಗೆ ಶಕ್ತಿಮೂಲವನ್ನು ಬಳಕೆ ಮಾಡುತ್ತಿದೆ ಇದರಲ್ಲಿ ಪಲವು ನಾವಿನ್ಲತೆಗಳು ಇವೆ

ಚಂದ್ರನ ಮೇಲ್ಲೆ ಕಡೆಗೆ ಕೆಳಮುಖವಾಗಿ ಸಾಗುವ ಸಮಯದಲ್ಲಿ ಅದನ್ನು ನಿಧಾನಗೊಳಿಸಲು ಮತ್ತು ಧೂಳೆಬ್ಬಿಸದೆ ಚಂದಿರನ ಮೈಲ್ಟೈ ಸ್ಪರ್ತಿಸುವಂತೆ ಲ್ಲಾಂಡರ್ ಅನ್ನು ಸೂಕ್ತ ರೀತಿಯಲ್ಲಿ ಸಮತೋಲನಗೊಳಿಸುತ್ತದೆ ಎಂದು ವಿಜ್ಞಾನಿಗಳು ತಿಳಿಸಿದ್ದಾರೆ ಕೆಳಮುಖವಾಗಿ ಚಲಿಸುವ ಲ್ಲಾಂಡರ್ ವೇಗ ಪ್ರತಿ ಸೆಕೆಂಡ್ ಗೆ ಎರಡು ಮೀಟರ್ ಗಿಂತ ಕೆಳಗಿರುತ್ತದೆ ಎಂದು ನಿರೀಕ್ಷಿಸಲಾಗಿದೆ ಲ್ಲಾಂಡರ್ ತಾನು ಇಳಿದ ಬಳಿಕ ಏಳಬಹುದಾದ ಧೂಳು ಸ್ನಿರವಾಗುವವರೆಗೆ ತನ್ನ ಗರ್ಭದಲ್ಲಿರುವ ರೋವರ್ ಪ್ರಜ್ನಾನ್ ಅನ್ನು ಹೊರಗೆ ಬಿಡುವುದಿಲ್ಲ ಇದು ಸುಮಾರು ನಾಲ್ಲು ಗಂಟೆಗಳ ಸಮಯ ತೆಗೆದುಕೊಳ್ಳಲಿದೆ ಬಳಿಕ ರೋವರ್ ಲ್ಲಾಂಡರ್ ನ ಇಳಿಜಾರಿನ ಮೂಲಕ ಚಂದಿರನ ಅಂಗಳಕ್ಕೆ ಇಳಿದು ಶೋಧ ಕಾರ್ಯಾಚರಣ ನಡೆಸಲಿದೆ ಮತ್ತು ಅದು ಬ್ಲಪತ್ ಹಾಗೂ ಉಪಯುಕ್ತವಾದ ದತ್ತಾಂಶಗಳನ್ನು ಕಳುಹಿಸಲಿದ್ದು ಇದು ಚಂದಿರನ ಅರಿಯಲು ಅತ್ಯಂತ ಉಪಯುಕ್ತ ಎಂದು ಹೇಳಲಾಗಿದೆ ಬೆಂಗಳೂರಿನಲ್ಲಿರುವ ಉಪಗ್ರಪ ನಿಯಂತ್ರಣ ಕೊಠಡಿಯ ಇಸ್ತೋ ಟೆಲಿಮೆಟ್ರ ಟ್ರಾಕಿಂಗ್ ಅಂಡ್ ಕಮಾಂಡ್ ನೆಟ್ ವರ್ಕ ವಿಜ್ಞಾನಿಗಳು ಈ ಐತಿಹಾಸಿಕ ಕ್ಷಣಕ್ಕಾಗಿ ಭರದ ಸಿದ್ದತೆಯಲ್ಲಿ ನಿರತರಾಗಿದ್ದಾರೆ ಪ್ರಸ್ತುತ ಲ್ಕಾಂಡರ್ ವಿಕ್ರಂ ಚಂದಿರನ ಸುತ್ತ ಅದಕ್ಕೆ ಅತ್ಯಂತ ಕೆಳ ಪಂತದ ಕಕ್ಷೆಯಲ್ಲಿ ಸುತ್ತುತ್ತಿದೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ರಾತ್ರಿ ಬೆಂಗಳೂರಿಗೆ ಆಗಮಿಸುವ ಕಾರ್ಯಕ್ರಮವಿದ್ದು ಚಂದಿರನ ಅಂಗಳದಲ್ಲಿ ಲ್ಯಾಂಡರ್ ಇಳಿಯುವುದನ್ನು ಇಲ್ಲಿಂದಲೇ ವೀಕ್ಷಿಸಲಿದ್ದಾರೆ ಮೋದಿ ಅವರು ಇಸ್ರೋ ವಿಜ್ವಾನಿಗಳು ಈ ನಿಟ್ಟಿನಲ್ಲಿ ಈವರೆಗೆ ಮಾಡಿರುವ ಸಾಧನೆಯನ್ನು ಶ್ಲಾಘಿಸಿದ್ದಾರೆ ಇಡೀ ವಿಶ್ವವೇ ಒಂದು ಕುಟುಂಬ ಎಂದು ನಂಬಿರುವ ಭಾರತ ಯಾವುದೇ ದೇಶದ ಮೇಲೆ ತಾನಾಗಿ ದಾಳಿ ಮಾಡಿಲ್ಲ ಮತ್ತು ಅದು ಎಂದಿಗೂ ಆಕ್ರಮಣಕಾರಿತನವನ್ನು ತೋರಿಲ್ಲ ಎಂದು ಉಪ ರಾಷ್ಷಪತಿ ಎಂ ವೆಂಕಯ್ಲನಾಯ್ದು ಹೇಳದ್ದಾರೆ ಯಾವುದೇ ಸಮಸ್ಥೆಯನ್ನು ಮಾತುಕತೆ ಮತ್ತು ಚರ್ಚೆಯ ಮೂಲಕ ಬಗೆಹರಿಸಿಕೊಳ್ಳಬಹುದು ಎಂದು ಅವರು ಅಭಿಪ್ರಾಯಪಟ್ಟದ್ದಾರೆ ಆದಾಗ್ಲೂ ಯಾರಾದರೂ ಭಾರತದ ಮೇಲೆ ದಾಳಿ ಮಾಡಿದರೆ ನಾವು ಅವರಿಗೆ ತಕ್ಷ ಉತ್ತರ ಕೊಡುತ್ತೇವೆ ಎಂದು ಸ್ಪಷ್ಟಪಡಿಸಿದ್ದಾರೆ

ರಾಷ್ಟಪತಿ ರಾಮನಾಥ್ ಕೋವಿಂದ್ ಅವರು ಅನ್ನದಾತರು ಅಂದರೆ ರೈತರ ವಿಜ್ಞಾನಿಗಳ ಮತ್ತು ವೃತ್ತಿಪರರು ಹಾಗೂ ಎಲ್ಲಕ್ಕಿಂತ ಮಿಗಿಲಾಗಿ ನಮ್ಮ ವೀರ ಯೋಧರು ನೀಡಿರುವ ಕೊಡುಗೆಯನ್ನು ದೇಶಕ್ಕೆ ನೆನಪಿಸಿಕೊಟ್ಟಿದ್ದಾರೆ ಎಂದು ಹೇಳಿದರು ರಾಷ್ಟಪತಿಯವರು ಶ್ರೇಷ್ಠತೆಯ ಕಲ್ಪನೆಯನ್ನು ಹುಟ್ಟುಹಾಕಿದ್ದಾರೆ ಮತ್ತು ಅಧಿಕಾರಸ್ಥ ಯುವ ಅಧಿಕಾರಿಗಳು ಬಂಡೆಯಂತೆ ನಿಂತು ಸಾಂವಿಧಾನಿಕ ಮೌಲ್ಯಗಳನ್ನು ರಕ್ಷಿಸುವಂತೆ ತಿಳಿಯಪಡಿಸಿದ್ದಾರೆ ಎಂದರು ಸಮಾಚಾರ ಮತ್ತು ಪ್ರಸಾರ ಬಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಅವರು ಬಡ ಕುಟುಂಬದಲ್ಲಿ ಜನಿಸಿ ವಕೀಲರಾಗಿ ನಂತರ ದೇಶದ ಅತ್ಯುನ್ನತ ಹುದ್ದೆಗೆ ಏರಿದ ರಾಷ್ಟಪತಿ ರಾಮನಾಥ ಕೋವಿಂದ್ ಅವರ ಮಹತ್ವದ ಸಾಧನೆ ಮತ್ತು ಹಿನ್ನೆಲೆಯನ್ನು ಸ್ಠರಿಸಿದರು ಇಂದು ಬಿಡುಗಡೆಯಾದ ಕೃತಿಗಳು ಕಿಂಡಲ್ ಮತ್ತು ಇತರ ಇತರ ವಾಣಿಜ್ಯ ವೇದಿಕೆಗಳಲ್ಲಿ ಲಭ್ಯ ಎಂದು ಹೇಳಿದರು

ಸ್ವಚ್ದ ಭಾರತ ಅಭಿಯಾನಕ್ಕೆ ಗಣನೀಯ ಕೊಡುಗೆ ನೀಡಿದವರಿಗೆ ಅವರು ವಿವಿಧ ವರ್ಗಗಳಲ್ಲಿ ಪ್ರಶಸ್ತಿಗಳನ್ನೂ ಪ್ರದಾನ ಮಾಡುತ್ತಿದ್ದಾರೆ ಜಲಶಕ್ತಿ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದಾರೆ

ಉತ್ತರ ಪ್ರದೇಶದ ಸರ್ಕಾರಿ ಕಟ್ಟಡಗಳೂ ಸೇರಿದಂತೆ ಎಲ್ಲ ಎಂಜಿನಿಯರಿಂಗ್ ಮತ್ತು ವೈದ್ಯಕೀಯ ಕಾಲೇಜುಗಳು ಶಿಕ್ಷಣ ಸಂಸ್ಥೆಗಳು ಹಾಗೂ ವಾಣಿಜ್ಯ ಸಂಸ್ಥೆಗಳಲ್ಲಿ ಮಳೆ ನೀರು ಕೊಯ್ಲನ್ನು ಕಡ್ಡಾಯಗೊಳಿಸಲಾಗಿದೆ ಸರ್ಕಾರ ಜಲ ಸಂರಕ್ಷಣೆ ಕುರಿತಂತೆ ಬೃಹತ್ ಸಾರ್ವಜನಿಕ ಜಾಗೃತಿ ಕಾರ್ಯಕ್ರಮವನ್ನೂ ಪಮ್ಮಿಕೊಳ್ಳಲಿದೆ ವಿವಿಧ ಸಚಿವಾಲಯಗಳು ಮತ್ತು ಬಾಧ್ಯಸ್ಥರೊಂದಿಗೆ ಪರಿಶೀಲನಾ ಸಭೆ ನಡೆಸಿದ ಜಲಶಕ್ತಿ ಸಚಿವ ಡಾ ಮಹೇಂದ್ರ ಸಿಂಗ್ ಯಾವುದೇ ಶಿಕ್ಷಣ ಸಂಸ್ಥೆ ಅಥವಾ ವಾಣಿಜ್ಯ ಸಂಸ್ಥೆಗೆ ಮಾನ್ಯತೆ ನೀಡುವ ಮುನ್ನ ಅಲ್ಲಿ ಮಳೆ ನೀರು ಕೊಯ್ಲು ವ್ಯವಸ್ಥೆ ಇದೆಯೋ ಇಲ್ಲವೋ ಎಂಬುದನ್ನು ಸರ್ಕಾರ ಖಾತ್ರಿ ಪಡಿಸಿಕೊಳ್ಳಲಿದೆ ಎಂದು ಹೇಳಿದರು ಎಲ್ಲ ಸರ್ಕಾರಿ ಕಜೇರಿಗಳು ತಪಶೀಲ್ ಗಳು ಮತ್ತು ಬ್ಲಾಕ್ ಮಟ್ಟದಲ್ಲಿ ಮಳೆ ನೀರು ಕೊಯ್ಲು ವ್ಯವಸ್ಥೆ ಮಾಡಿಸುವುದು ಕಡ್ಡಾಯ ಎಂದು ಅವರು ಹೇಳದರು ಜಲ ಪೂರಣ ವ್ಯವಸ್ಥೆ ಇದ್ದರೆ ಮಾತ್ರವೇ ಕಟ್ಟಡ ನಕ್ಷೆಗೆ ಅನುಮೋದನೆ ನೀಡಲಾಗುವುದು ಎಂದು ಅವರು ತಿಳಿಸಿದರು ಕಾಶ್ನೀರ ಕಣಿವೆ ಪ್ರದೇಶದಲ್ಲಿ ಸಂಪೂರ್ಣವಾಗಿ ಸ್ವಿರ ದೂರವಾಣಿಗಳ ಸಂಪರ್ಕ ಮರು ಸ್ವಾಪನೆಯಾಗಿದೆ ಮಧ್ಯ ದಕ್ಷಿಣ ಮತ್ತು ಉತ್ತರ ಕಾತ್ಸೀರ ಜಿಲ್ಲೆಗಳ ಎಲ್ಲ ಭಾಗಗಳಲ್ಲಿ ಸ್ವಿರ ದೂರವಾಣಿಗಳ ಸಂಪರ್ಕ ಪುನರ್ ಸ್ವಾಪನೆಗೊಂಡಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ

ಕಾಶ್ನೀರದಲ್ಲಿ ಪ್ರಸ್ತುತ ಒಟ್ಲಾರೆ ಪರಿಸ್ತಿತಿ ಶಾಂತವಾಗಿದ್ದು ನಿಯಂತ್ರಣದಲ್ಲಿದೆ ಖಾಸಗಿ ವಾಹನಗಳು ರಸ್ತೆಯಲ್ಲಿ ಸಂಚರಿಸುತ್ತಿದ್ದು ಜನರು ಮುಕ್ತವಾಗಿ ಕಣಿವೆಯಲ್ಲಿ ಓಡಾಡುತ್ತಿದ್ದಾರೆ ಎಂದು ಪ್ರತ್ವಕ್ಷ ಸಾಕ್ಷಿಗಳು ಹಾಗೂ ಅಧಿಕಾರಿಗಳು ತಿಳಿಸಿದ್ದಾರೆ

ಎನ್ ಎಸ್ ನಾಯಕ ನಿತಿನ್ ಸರ್ದೇಸಾಯಿ ಅವರನ್ನು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ನಿನ್ನೆ ವಿಚಾರಣೆಗೊಳಪಡಿಸಿದರು

ಎಲ್ ಅಂಡ್ ಎಫ್ ಎಸ್ ಸಾಲಕ್ಕೆ ಸಂಬಂಧಿಸಿದ ಪ್ರಕರಣ ಇದಾಗಿದೆ ಇದೇ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಮುನ್ನ ಪಕ್ಷದ ಮುಖ್ಯಸ್ಥ ರಾಜ್ ಕಾಕ್ರೆ ಅವರನ್ನೂ ಪ್ರಶ್ನಿಸಲಾಗಿತ್ತು

ಅಲ್ಲಿಯ ಪ್ರಧಾನಿ ಹ್ಯೂಬರ್ಟ್ ಮಿನ್ನಿಸ್ ನಿನ್ನೆ ಈ ಮಾಹಿತಿ ನೀಡಿದ್ದಾರೆ ಸುಂಟರಗಾಳಿಯ ರಭಸದಿಂದ ಇನ್ನೂ ನೂರಾರು ನಾಗರಿಕರು ಕಣ್ಣರೆಯಾಗಿದ್ದಾರೆ ಸಾವಿನ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆಯಿದ್ದು ಅಪಾರ ಹಾನಿಯಾಗಿದೆ ಎಂದು ಅಧಿಕೃತ ಮೂಲಗಳು ತಿಳಿಸಿವೆ

ಅಮೆರಿಕದಲ್ಲಿ ಧಾರಾಕಾರ ಮಳೆಯೊಂದಿಗೆ ದೊರಿಯನ್ ಸುಂಟರಗಾಳಿಯ ಅಬ್ಬರವೂ ಸೇರಿರುವ ಹಿನ್ನೆಲೆಯಲ್ಲಿ ದಕ್ಷಿಣ ಮತ್ತು ಉತ್ತರ ಕೆರೊಲಿನಾ ಕರಾವಳಿಯಲ್ಲಿ ಭಾರಿ ಹಾನಿಯಾಗಿದೆ ಸಾವಿರಾರು ಮನೆಗಳಿಗೆ ವಿದ್ಯುತ್ ಸಂಪರ್ಕ ಕಡಿದುಹೋಗಿದೆ ಈಗ ಈ ಸುಂಟರಗಾಳಿ ಉತ್ತರದಿಕ್ಕಿನತ್ತ ತಿರುಗಿಕೊಂಡಿದೆ ಇದರ ರಭಸ ಇನ್ನಷ್ಟು ಹೆಚ್ಚಾಗಬಹುದು ಎಂದು ಪವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ

ಜಾಗತಿಕ ಆತಂಕಕ್ಕೆ ಕಾರಣವಾಗಿರುವ ಭಯೋತ್ಪಾದನೆಯನ್ನು ಭಾರತ ಪಾಗೂ ಇಂಡೋನೇಷ್ಯಾ ಸ್ಪಷ್ಟವಾಗಿ ಖಂಡಿಸಿವೆ ಮೂರು ದಿನಗಳ ಇಂಡೋನೇಷ್ಯಾ ಪ್ರವಾಸದಲ್ಲಿರುವ ವಿದೇಶಾಂಗ ವ್ಲವಹಾರಗಳ ಸಚಿವ ಎಸ್ ಜೈಶಂಕರ್ ತಮ್ಮ ಸಹವರ್ತಿ ರೆಟ್ನೋ ಮರ್ಸುಡಿ ಅವರೊಂದಿಗೆ ಮಾತುಕತೆ ನಡೆಸಿದರು ದ್ವಿಪಕ್ಷೀಯ ಮಾತುಕತೆಯಲ್ಲಿ ಪ್ರಾದೇಶಿಕ ಜಾಗತಿಕ ಆರ್ಥಿಖ ರಾಜಕೀಯ ಹಾಗೂ ಭದ್ರತೆಗಳ ಕುರಿತು ಇಬ್ಲರೂ ನಾಯಕರು ಸುದೀರ್ಘ ಚರ್ಚೆ ನಡೆಸಿದರು

ಎಲ್

ಎಸ್ ಸಿಂಧೂರಲಾ ಮತ್ತು ಸುರನಿಮಾಲಾ ಪಡಗುಗಳು ನಿನ್ನೆ ಟ್ರಿಂಕಾಮಲಿಯಿಂದ ಹೊರಟಿದ್ದು ನಾಳೆ ವಿಶಾಖಪಟ್ಟಣಂ ಬಂದರಿಗೆ ಆಗಮಿಸಲಿದೆ